ಿ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಶೀಘ್ರವೇ ನೆರವು ಸಹಕಾರ ಖಾತೆ ಸಚಿವ ಎಸ್

ಿಕೆ ಕೋವಿಡ್ ನಿಯಂತ್ರಣ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸಮಾಧಾನಕರ ಕೇಂದ್ರ ಆರೋಗ್ನ ಖಾತೆ ಸಚಿವ ಹರ್ಷವರ್ಧನ್

ವಾರ್ತೆಗಳ ವಿವರ ಶಾಲೆಗಳ ಪುನಾರಂಭ ಸದ್ದಕ್ಕಿಲ್ಲ

ಬೆಂಗಳೂರಿನಲ್ಲಿ ನಿನ್ನೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಬಳಿಕ ಮಾತನಾಡಿದ ಅವರು ಶಾಲೆಗಳ ಪುನಾರಂಭದ ಕುರಿತು ಮಾಹಿತಿ ಸಂಗ್ರಹಣೆ ಮಾಡಬೇಕಿದೆ ಬೇರೆ ರಾಜ್ಯಗಳಲ್ಲಿ ಶಾಲೆ ಆರಂಭವಾಗಿದ್ದು ಅಲ್ಲಿ ನಡೆಯುತ್ತಿರುವ ಪರಿಶ್ಹಿತಿ ಅವಲೋಕನ ಮಾಡಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಎಸ್ ಎಲ್ ಸಿ ಪರೀಕ್ಷೆ ಸಮಯದಲ್ಲಿ ವಿದ್ವಾರ್ಥಿಗಳು ಪಾಠದಿಂದ ವಂಚಿತರಾಗಿದ್ದರು ಶಿಕ್ಷಕರು ಚಂದನ ವಾಹಿನಿ ಬಳಸಿಕೊಂಡು ಪಾಠಗಳನ್ನು ಮಾಡಿದ್ದಾರೆ

ವಿದ್ಯಾಗಮ ಯೋಜನೆ ಪುನಾರಂಭದ ಕುರಿತು ಸದ್ಯಕ್ಕೆ ಯಾವುದೇ ತೀರ್ಮಾನ ಶೆಗೆದುಕೊಂಡಿಲ್ಲ ಎಂದು ಸಚಿವ ಎಸ್

ರಾಜ್ಯ ಸಂಪೂರ್ಣ ಕೋವಿಡ್ ಮುಕ್ತವಾಗುವವರೆಗೆ ಶಾಲೆ ಆರಂಭಿಸುವುದು ಬೇಡ ಈ ವರ್ಷ ಎಲ್ಲಾ ತರಗತಿಗಳಿಗೆ ಆನ್ಲೈನ್ ಮೂಲಕ ಪಾಠ ಮಾಡಿ ಎಲ್ಲರನ್ನು ಮುಂದಿನ ತರಗತಿಗೆ ತೇರ್ಗಡೆಗೊಳಿಸಲಿ ಸರ್ಕಾರ ಶಾಲೆ ತೆರೆಯುವ ದುಸ್ಲಾಪಸ ಮಾಡುವುದು ಬೇಡ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಶೀಘ್ರ ನೆರವು ನೀಡಲಿದೆ ಎಂದು ಸಹಕಾರ ಖಾತೆ ಸಚಿವ ಎಸ್

ಮೈಸೂರಿನ ಜಾಮರಾಜನಗರ ಕ್ಷೇತ್ರದ ವಿವಿಧ ಕಾಮಗಾರಿಗಳಿಗೆ ಜಾಲನೆ ನೀಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಂದಾಯ ಖಾತೆ ಸಚಿವರು ಮಳೆ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ತಿತಿ ಅವಲೋಕಿಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡುವಂತೆ ಆದೇಶಿಸಿದ್ದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರು ವಿಡಿಯೋ ಕಾನ್ನರನ್ ಮೂಲಕ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಕೆರೆಯಲ್ಲಿ ಈಜಲು ಹೋಗಿದ್ದ ನಾಲ್ವರು ಮಕ್ಕಳು ಕೆರೆಯ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ದುರ್ಘಟನೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಚೇಳೂರು ಪೊಲೀಸ್ ಠಾಣಾ ವ್ವಾಪ್ತಿಯ ಸಜ್ಜುವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಸಾವನ್ನಪ್ಪಿರುವ ಮಕ್ಕಳನ್ನು ಆಂಧ್ರಪ್ರದೇಶ ಮೂಲದ ವಡ್ಡಿವಾಂಡ್ಲುಪಲ್ಲಿ ಸಾಲ ಮಾಕಲಪಲ್ಲಿ ಹಾಗೂ ಉದುವಾರಪಲ್ಲಿ ಗ್ರಾಮದವರು ಎಂದು ಗುರುತಿಸಲಾಗಿದೆ ಪೊಲೀಸರು ಬಾಲಕರ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ವೇಳೆ ಬಾಲಕರು ಸಾವನ್ನಪ್ಪಿರುವುದು ಕಂಡುಬಂದಿದೆ ಎಂದು ನಮ್ನ ಬಾತ್ಮಿದಾರರ ವರದಿ ತಿಳಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲ್ಲೂಕಿನ ಜೇಳೂರು ಹೋಬಳಿಯ ಸಜ್ಜುವಾರಪಲ್ಲಿ ಗ್ರಾಮದ ಬಳಿ ಇರುವ ಕುಂಟೆಯಲ್ಲಿ ನಾಲ್ಕು ಮಕ್ಕಳು ಮುಳುಗಿ ದುರ್ಮರಣ ಹೊಂದಿರುವ ಪೃದಯ ವಿದ್ರಾವಕ ಘಟನೆ ಆಘಾತ ಮೂಡಿಸಿದೆ ಮೃತ ಕಂದಮ್ಮಗಳ ಆತ್ಮಕ್ಷೆ ಶಾಂತಿ ಸಿಗಲಿ ಎಂದು ಆರೋಗ್ಯ ಖಾತೆ ಸಚಿವ ಕೆ

ಹುಬ್ಬಳ್ಳ ರೈಲು ನಿಲ್ದಾಣದ ಬಗ್ಗೆ ರೈಲ್ವೆ ಬಾತೆ ಸಚಿವ ಪಿಯೂಷ ಗೋಯಲ್ ಟ್ವಿಟ್ ಮೂಲಕ ಪ್ರಶಂಶೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಿ ಅಳವಡಿಸಿದ ವಿದ್ಯುತ್ ದೀಪ ಸ್ವಜ್ಞತೆಯ ನಿರ್ವಹಣೆ ಹಾಗೂ ಸೌಂದರ್ಯವು ಪ್ರಯಾಣಿಕರಿಗೆ ಹರ್ಷದ ಅನುಭವ ನೀಡುತ್ತದೆ ವರ್ಧಿತ ಮೂಲಸೌಕರ್ಯ ಮತ್ತು ಹೊಸ ಪ್ರಯಾಣಿಕ ಸ್ನೇಹಿ ಸೌಲಭ್ಯಗಳು ಈ ನಿಲ್ದಾಣವನ್ನು ಉನ್ನತ ದರ್ಜೆಗೆ ಏರಿಸಿವೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯೆಲ್ ಸಂತಸ ವ್ಯಕ್ತಪಡಿಸಿದ್ದಾರೆ ಕಾನೂನು ತಜ್ಜರೊಂದಿಗೆ ಚರ್ಚಿಸಿ ಎಲ್ಲಾ ಸಲಹೆ ಸೂಚನೆ ಆಧಾರದಲ್ಲಿ ಮತಾಂತರ ತಡೆಗೆ ಕಾನೂನು ಪ್ರಕ್ರಿಯೆ ಜಾರಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿಯಲಿದೆ ಎಂದು ಗ್ಟಪ ಖಾತೆ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮತಾಂತರ ಪ್ರಕ್ರಿಯೆಗೆ ಕಡಿವಾಣ ಹಾಕುವ ಕುರಿತು ಬೇರೆ ರಾಜ್ಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸಲಾಗುತ್ತಿದ್ದು ಕಾನೂನು ತಜ್ಞರ ಜೊತೆಯೂ ಚರ್ಚಿಸಲಾಗುತ್ತಿದೆ ಎಲ್ಲರ ಸಲಹೆ ಸೂಚನೆ ಆಧಾರದಲ್ಲಿ ಮತಾಂತರ ತಡೆಗೆ ಕಾನೂನು ಪ್ರಕ್ರಿಯೆ ಆರಂಭಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿಯಲಿದೆ ಎಂದು ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದಿರಿ ಕೋವಿಡ್ ನಿಯಂತ್ರಣ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಕ್ರೆಗೊಂಡಿರುವ ಕ್ರಮಗಳು ಸಮಾಧಾನಕರವಾಗಿವೆ ಎಂದು ಕೇಂದ್ರ ಆರೋಗ್ನ ಖಾತೆ ಸಚಿವ ಡಾಕ್ಟರ್ ಪರ್ಷವರ್ಧನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಾಜ್ದದಲ್ಲಿನ ಕೋವಿಡ್ ಸ್ವಿತಿಗತಿ ಹಾಗೂ ವ್ವಾಕ್ಲಿನ್ ವಿತರಣೆಗೆ ಮಾಡಿಕೊಂಡಿರುವ ಸಿದ್ದತೆಗಳ ಬಗ್ಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಅವರು ಲಾಕ್ಡೌನ್ ಸಡಿಲಿಕೆ ಬಳಿಕ ಪೆಚ್ವಳವಾಗಿದ್ದ ಸೋಂಕು ಮತ್ತು ಸಾವಿನ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ

ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮಗಳ ಮೂಲಕ ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು

ಕೋವಿಡ್ ಹಿನ್ನೆಲೆ ಸಭೆಯನ್ನು ವರ್ಚುವಲ್ ಮೂಲಕ ಆಯೋಜಿಸಲಾಗಿದೆ ಟೆಕ್ ಶೃಂಗ ಸಮಿತಿಯ ಸಮಯದಲ್ಲಿ ಸಮಾವೇಶಗಳು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ರಫ್ತು ಪ್ರಶಸ್ತಿ ಸ್ಮಾರ್ಟ್ ಬಯೋ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು

ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಬಾಲಿವುಡ್ ನಟ ಅಮಿತಾಬ್ ಬಜ್ಜನ್ ಅವರ ಜಾಗ್ಗತಿ ಮಾತು

ಮಹಿಳೆಯರ ಟ್ವೆಂಟ ಟ್ವೆಂಟ ಚಾಲೆಂಜ್ ಟೂರ್ನಿಯಲ್ಲಿ ಶಾರ್ಜಾದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ವೆಲಾಸಿಟಿ ಪಾಗೂ ಟ್ರೈಲ್ಬ್ಲೇಜರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ

ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಟ್ವೆಂಟ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ದುಬೈನಲ್ಲಿಂದು ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪಾಗೂ ಡೆಲ್ಲಿ ಕ್ವಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ

ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಅವರನ್ನು ಮಪಾರಾಷ್ಟದ ರಾಯಗಢ ಪೊಲೀಸರು ನಿನ್ನೆ ಮುಂಬೈನಲ್ಲಿ ಬಂಧಿಸಿದ್ದಾರೆ

ಅರ್ನಬ್ ಅವರನ್ನು ಅವರ ನಿವಾಸದಿಂದ ಬಂಧಿಸಲಾಗಿದ್ದು ಬಂಧನವ ವೇಳೆ ತಮ್ಮ ಮೇಲೆ ಮೊಲೀಸರು ದೈಹಿಕ ಪಲ್ಲೆ ನಡೆಸಿದ್ದಾರೆ ಎಂದು ಆರ್ನಬ್ ಆರೋಪಿಸಿದ್ದಾರೆ

ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಶೀಘವೇ ನೆರವು ಸಪಕಾರ ಖಾತೆ ಸಚಿವ ಎಸ್

ಕೋವಿಡ್ ನಿಯಂತ್ರಣ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ತ್ರಮಗಳು ಸಮಾಧಾನಕರ ಕೇಂದ್ರ ಆರೋಗ್ತ ಖಾತೆ ಸಚಿವ ಹರ್ಷವರ್ಧನ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು